ರೈಲ್ವೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುವ ವಿವಿಧ ಯೋಜನೆಗಳಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಚಾಲನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಅಸ್ಲಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ವಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಸ್ಲಾಂನ ಧೀಮಾಜಿಯಲ್ಲಿ ಆಯೋಜನೆಯಾಗಿರುವ ಕಾರ್ಯಕ್ರಮದಲ್ಲಿ ತೈಲ ಮತ್ತು ಅನಿಲ ವಲಯದ ಪ್ರಮುಖ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಇದೇ ವೇಳೆ ಅವರು ಇಂಜಿನಿಯರಿಂಗ್ ಕಾಲೇಜಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ವಿವಿಧ ರೈಲ್ವೆ ಯೋಜನೆಗಳನ್ನು ಪ್ರಧಾನಮಂತ್ರಿ ಉದ್ರಾಟಸಲಿದ್ದಾರೆ ರಾಷ್ಸದ ಪ್ರಗತಿಗೆ ಅಭೂತಪೂರ್ವ ಕೊಡುಗೆಗಳನ್ನು ನೀಡಿದವರು ಪಶ್ಚಿಮ ಬಂಗಾಳದ ನೆಲದವರು ಎಂದು ಸರಣಿ ಟ್ವೀಟ್ಗಳಲ್ಲಿ ಪ್ರಧಾನಿ ಬಣ್ಣಿಸಿದ್ದಾರೆ ನೋಪಾರಾದಿಂದ ದಕ್ಷಿಣೇಶ್ವರ್ಗೆ ಸಂಪರ್ಕಿಸುವ ವಿಸ್ನತ ಮೆಟೋ ಮಾರ್ಗವನ್ನು ಅವರು ಉದ್ರಾಟಸಲಿದ್ದು

ಈ ಮಾರ್ಗ ಭಾರತದ ಭವ್ದ ಪರಂಪರೆಯ ಸಂಕೇತ ದೇವಾಲಯಗಳಾದ ಕಾಳಿಫಾಟ್ನ ಪವಿತ್ರ ಕಾಳಿ ಮಂದಿರ ಮತ್ತು ದಕ್ಷಿಣೇಶ್ವರ್ ನಡುವೆ ಸಂಪರ್ಕ ಸುಲಭವಾಗಿಸಿದೆ ಎಂದು ಅವರು ಟ್ವೀಟ್ನಲ್ಲಿ ಹೇಳದ್ದಾರೆ ಇಲ್ಲಿನ ರೈಲ್ವೆ ಯೋಜನೆಗಳು ಪ್ರಯಾಣ ಸಮಯವನ್ನು ಕಡಿತಗೊಳಿಸುವ ಜೊತೆಗೆ ಈ ಪ್ರದೇಶದ ಒಟ್ಟಾರೆ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಎಂದು ಹೇಳಲಾಗಿದೆ

ಮಹಾರಾಪ್ಸ ಕೇರಳ ಆಂಧ್ರಪ್ರದೇಶ ಗೋವಾ ಮತ್ತು ಚಂಡೀಗಢಗಳಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿದ್ದು ಈ ಪ್ರಮಾಣ ಕಡಿಮೆಯಾಗಲು ಆರ್ಟಪಿಸಿಆರ್ ಪರೀಕ್ಷಾ ಪ್ರಮಾಣವನ್ನು ಹೆಚ್ಚಿಸುವಂತೆ ಮತ್ತು ರ್ಚಾಪಿಡ್ ಅಂಟಜನ್ ಪರೀಕ್ಷೆಯಲ್ಲಿ ಸೋಂಕು ಇಲ್ಲ ಎಂದು ವರದಿಯಾದರೆ ಅಂತಹವರನ್ನು ಆರ್ಟಪಿಸಿಆರ್ ಪರೀಕ್ಷೆಗೆ ಒಳಪಡಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ ನೀಡಿದೆ

ಈ ಸುಧಾರಿತ ಕಾರ್ಯಕ್ಷಮತೆಯನ್ನು ರಾಜ್ಯ ಸಭಾಧ್ಯಕ್ಷ ಎಂ ವೆಂಕಯ್ಯ ನಾಯ್ದು ತ್ಲಾಘಿಸಿದ್ದು

ಅಲ್ಲದೇ ಸಭೆಗಳನ್ನು ನಡೆಸುವ ಸಂದರ್ಭದಲ್ಲಿ ಪ್ರಯತ್ನ ಹಾಗೂ ವೆಚ್ಗಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ಸಭೆಯ ಅವಧಿಯನ್ನು ಕನಿಷ್ಟ ಎರಡೂವರೆ ಗಂಟೆಗೆ ನಡೆಸುವಂತೆ ಅವರು ಸಲಹೆ ಮಾಡಿದರು

ಈ ಸಮಿತಿಗಳನ್ನು ರಾಜ್ಯ ಸಭಾಧ್ಯಕ್ಷರು ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಪುನರ್ ರಚಿಸುತ್ತಾರೆ

ದೇಶದ ಸರ್ವಾಂಗೀಣ ಪ್ರಗತಿಗೆ ಖಾಸಗಿ ವಲಯ ಸರ್ಕಾರದ ಜೊತೆ ಕ್ಷೆಜೋಡಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿಂದು ಬಜೆಟ್ ಅನುಷ್ಟಾನ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು ಖಾಸಗಿ ವಲಯದ ಚೇತರಿಕೆಗೂ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಹಲವು ಪ್ರೋತ್ಲಾಹಕ ಕ್ರಮ ಕೈಗೊಂಡು ಎಲ್ಲಾ ವಲಯಗಳಿಗೆ ಸಮಾನ ಆದ್ಲತೆ ನೀಡಲಾಗಿದೆ ಎಂದರು ಕೊರೋನಾ ಬಿಕ್ಕಟ್ಟನ ನಡುವೆಯೂ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಲಾಗಿದೆ

ಒಂದು ವರ್ಷದ ಅವಧಿಯಲ್ಲಿ ಕೊರೋನಾ ಸೋಂಕು ನಿವಾರಿಸುವ ಲಸಿಕೆಯನ್ನು ಭಾರತ ದೇಶಿಯವಾಗಿ ಅಭಿವೃದ್ವಿಪಡಿಸಿದ್ದು ಎದೇಶಗಳಿಂದ ಬೇಡಿಕೆ ಹೆಚ್ಚಾಗಿದೆ

ಸಭೆಯಲ್ಲಿ ಅಜೀಂ ಪ್ರೇಮ್ಜೀ ಮೋಹನ್ದಾಸ್ ಪ್ಲೆ ದೇವಿಶೆಟ್ಲ ಸೇರಿದಂತೆ ಅನೇಕ ಉದ್ಲಮಿಗಳು ಪಾಲ್ಗೊಂಡಿದ್ದರು ಕರ್ನಾಟಕದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ದಿಗೆ ಭಾರತೀಯ ರೈಲ್ವೆ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಟ್ವೀಟ್ ಮಾಡಿದ್ದಾರೆ ಈ ಯೋಜನೆಗಳು ಉತ್ತಮ ಪ್ರಯಾಣಾನುಭವ ನೀಡುವ ಜೊತೆಗೆ ರಾಜ್ಲದ ಪ್ರಗತಿಗೆ ಪೂರಕವಾಗಲಿದೆ ಎಂದು ಅವರು ಹೇಳಿದ್ದಾರೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಗುಬ್ಬಿ ನಿಟ್ವೂರು ನಡುವಿನ ಜೋಡಿ ರೈಲು ಮಾರ್ಗವನ್ನು ಇಂದು ರೈಲ್ವೆ ಸಚಿವ ಒಯೂಶ್ ಗೋಯಲ್ ವಿಡಿಯೋ ಕಾನ್ವರೆನ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಿದರು ದೆಹಲಿಯ ರೈಲ್ ಭವನದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜೋಡಿ ಮಾರ್ಗಕ್ಕೆ ಚಾಲನೆ ನೀಡಿದರು ಇಂದು ಅಂತಾರಾಷ್ಟೀಯ ಮಾತೃಭಾಷಾ ದಿನ

ಭಾರತದ ಭಾಷಾ ವೈವಿಧ್ಯತೆಯೇ ದೇಶದ ಪ್ರಾಚೀನ ನಾಗರಿಕತೆಯ ಮೈಲಿಗಲ್ಲ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಥನಾಯ್ಡು ಹೇಳಿದ್ದಾರೆ ಬಹುಭಾಷೆ ಒಳಗೊಂಡ ಶಿಕ್ಷಣ ಮತ್ತು ಸಮಾಜ ಕುರಿತ ವೆಬಿನಾರ್ ಉದ್ದೇಶಿಸಿ ಮಾತನಾಡಿದ ಅವರು ಮಾತೃಭಾಷೆಯ ಮಪತ್ವವನ್ನು ಒತ್ತಿ ಹೇಳಿದರು ಮಕ್ಕಳಿಗೆ ಮನೆಯಲ್ಲಿ ಮಾತನಾಡುವ ಭಾಷೆಯ ಬದಲು ಪರಕೀಯ ಭಾಷೆಯಲ್ಲಿ ಶಿಕ್ಷಣ ಸಿಗುತ್ತಿರುವುದು ದುರದೃಷ್ಟಕರ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಮಾತೃ ಭಾಷೆಯನ್ನು ಪ್ರಾಥಮಿಕ ಶಿಕ್ಷಣದಿಂದ ಆಡಳಿತದವರೆಗೆ ಎಲ್ಲಾ ಸ್ತರಗಳಲ್ಲಿ ಬಳಸಲು ಉತ್ತೇಜಿಸಬೇಕು ನಮ್ಮ ಸೃಜನಶೀಲ ಕಲ್ಪನೆ ಮತ್ತು ಚಿಂತನೆಗಳನ್ನು ನಮ್ಮ ಸ್ವಂತ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸಲು ಮೋತಾಹಿಸಬೇಕು ಎಂದು ಉಪರಾಷ್ಟಪತಿ ಅಭಿಪ್ರಾಯಪಟ್ಟದ್ದಾರೆ ವೆಬಿನಾರ್ ನಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ನಿಶಾಂಕ್ ಮೋಖ್ರಿಯಾಲ್ ಭಾಷೆಯ ಮಪತ್ವ ಕೇವಲ ದೇಶದ ಐಕ್ಕತೆಯಲ್ಲಿಲ್ಲ ಅದು ದೇಶದ ಸಂಸ್ಕೃತಿಯನ್ನು ಕೂಡ ಬಲಗೊಳಿಸುತ್ತದೆ ಎಂದರು

ಪಶ್ಚಿಮ ಬಂಗಾಳದ ಉತ್ತರ ಭಾಗದ ಡಾರ್ಜಲಿಂಗ್ ಮತ್ತು ಕಲಿಂಪೋಂಗ್ ಜಿಲ್ಲೆಗಳಲ್ಲಿ ರಜಾ ವಾಸ್ತವ್ಯ ಪರಿಕಲ್ಪನೆ ಹೆಚ್ಚು ಜನಪ್ರಿಯವಾಗುತ್ತಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚನ ಅವಕಾಶ ತೆರೆದಿದ್ದು ಈ ಶಿಬಿರದಲ್ಲಿ ಆತಿಥ್ಠ ಕುರಿತ ಉಚಿತ ತರಬೇತಿ ಇರಲಿದೆ ಈ ತರಬೇತಿ ಸ್ಥಳೀಯರಲ್ಲಿ ಆತಿಥ್ಠದ ಕೌಶಲ್ಯಗಳನ್ನು ವೃದ್ಧಿಸುವ ಮೂಲಕ ಗ್ರಾಮೀಣಾಭಿವೃದ್ಧಿಗೆ ಪೂರಕವಾಗಿದೆ ಎಂದು ಹೇಳಲಾಗಿದೆ

ಭಾರತೀಯ ಸೇನೆ ಮತ್ತು ಚೀನಾದ ಪೀಪಲ್ಲ್ ಲಿಬರೇಷನ್ ಆರ್ಮಿ ನಡುವೆ ನಿನ್ನೆ ಬೆಳಿಗ್ಗೆ ಮಾತುಕತೆ ಆರಂಭವಾಯಿತು ಪ್ಟಾಂಗಾಂಗ್ನಿಂದ ಸೇನೆ ಹಿಂತೆಗೆತದ ಬಳಿಕ ಮುಂದಿನ ನಡೆ ಕುರಿತ ಚರ್ಚೆಗೆ ಹೊಸ ಸುತ್ತಿನ ಮಾತುಕತೆ ನಡೆಯಲಿದೆ ಈ ಬಗ್ಗೆ ಈಗಾಗಲೇ ಸರಣಿ ಮಾತುಕತೆ ನಡೆದಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇಶಾದ್ಯಂತದ ಕರಕುಶಲ ಕರ್ಮಿಗಳು ಮತ್ತು ಕಲಾವಿದರನ್ನು ಹುನಾರ್ ಹಾತ್ ಒಂದು ವೇದಿಕೆಗೆ ಸೇರಿಸಲಿದೆ ಎಂದರು ಭಾರತೀಯ ಸಾಂಪ್ರದಾಯಿಕ ಕಲೆ ಮತ್ತು ಕರಕುಶಲತೆಯ ಸುಂದರ ಪ್ರದರ್ಶನ ಇದಾಗಿದೆ ದೇಶಿಯ ನಿರ್ಮಿತ ವಸ್ತುಗಳ ಉತ್ತೇಜನದ ವೋಕಲ್ ಫಾರ್ ಲೋಕಲ್ ಘೋಷಣೆಗೆ ಹುನಾರ್ ಹಾತ್ ಒತ್ತು ನೀಡಲಿದೆ ಈ ಪ್ರದರ್ಶನ ಭಾರತದ ಶ್ರೀಮಂತ ಸಂಸ್ಟತಿ ಮತ್ತು ಸಂಪ್ರದಾಯದ ಪ್ರತಿಬಿಂಬವಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟದ್ದಾರೆ

ಈ ಮೂಲಕ ಗ್ರ್ವನ್ ಸ್ಟ್ಮ್ ಸಿಂಗಲ್ಸ್ನಲ್ಲಿ ರೋಜರ್ ಫೆಡರರ್ ಮತ್ತು ರಫೇಲ್ ನಡಾಲ್ ಅವರನ್ನು ಹಿಂದಿಕ್ಕಿದ್ದಾರೆ